ನರಸೀಪುರ ತಾಲೂಕಿನ ತಿರುಮಕೂಡಲು ತ್ರಿವೇಣೆ ಸಂಗಮದಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಕುಂಭಮೇಳ ಜರುಗಲಿದೆ ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಪ್ರಸಿದ್ದ ಸಂಗಮ ಪುಣ್ಣ ಕ್ಷೇತ್ರದಲ್ಲಿ ಧಾರ್ಮಿಕ ಸಭೆಗಳು ಯಜ್ಞಯಾಗಾದಿಗಳು ನಡೆಯಲಿವೆ ಇಂದು ಗುಂಜ ನರಸಿಂಹ ಸ್ವಾಮಿ ಮತ್ತು ಅಗಸ್ಕ್ಯೇತ್ವರ ದೇವಾಲಯದಲ್ಲಿ ವಿಶೇಷ ಮೂಜೆ ಜರುಗಿದವು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಣ್ಯ ಸ್ನಾನದಲ್ಲಿ ಭಾಗಿಯಾಗಿದ್ದಾರೆ ಮೇಳದ ಅಂಗವಾಗಿ ಇಂದು ಹೋಮ ಧರ್ಮಸಭೆ ಪ್ರವಚನ ಮತ್ತು ಸಾಂಸ್ಕತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ

ಮೂರನೇಯ ಮತ್ತು ಕೊನೆಯ ದಿನ ಮಹೋದಯ ಪುಣ್ಹಕಾಲ ಮಹಾ ಮಾಫ ಸ್ನಾನವಿರುವುದರಿಂದ ಮಕಾಧಿಶರುಸಾಧುಸಂತರು ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗಿಯಾಗಲಿದ್ದಾರೆ

ಸಂಗಮದ ಬಳಿ ತಾತ್ಕಾಲಿಕ ಆರೋಗ್ಯ ಕೇಂದ್ರಗಳನ್ನು ತೆರೆಯಲಾಗಿದೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ನಾಡಿದ್ದು ಮಂಗಳವಾರ ಧರ್ಮಸಭೆ ಉದ್ವಾಟನೆ ಮಾಡಲಿದ್ದಾರೆ ಕಳೆದ ಭಾರಿಗಿಂತಲೂ ಹೆಚ್ಚನ ಭಕ್ತರು ಮೇಳದಲ್ಲಿ ಭಾಗಿಯಾಗಲಿದ್ದಾರೆ ಎಂಬ ವಿಶ್ವಾಸವನ್ನು ಜಿಲ್ಲಾಧಿಕಾರಿ ಅಭಿರಾಂ ಜಿ ಶಂಕರ್ ವ್ಯಕ್ತಪಡಿಸಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯ ಹಿನ್ನಲೆಯಲ್ಲಿ ನಾಳೆ ಕೆಪಿಸಿಸಿ ಚುನಾವಣಾ ಸಮಿತಿ ಸಭೆ ನಾಳೆ ನಡೆಯಲಿದೆ ಎಂದು ಉಪ ಮುಖ್ಚಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿ ಅವರು ಜೆಡಿಎಸ್ ಜೊತೆ ಸೀಟು ಹಂಚಿಕೆ ಕುರಿತು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಲಾಗುವುದು ಸಂಭವನೀಯ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆಯೂ ಚರ್ಚೆ ನಡೆಯಲಿದೆ ಎಂದರು

ಭಯೋತ್ಪಾದನೆಯನ್ನು ಎಲ್ಲರೂ ಒಗ್ಗಟ್ಟನಿಂದ ಖಂಡಿಸಬೇಕು ಎಂದು ಬಿಜೆಪಿ ಸಂಸದೆ ಶೋಭಾ ಕರಂದ್ನಾಜೆ ಹೇಳಿದ್ದಾರೆ

ಸಭೆಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿ ಎಸ್ ಯಡಿಯೂರಪ್ಪ ಶ್ರಮುಖ ನಾಯಕರು ಭಾಗಿಯಾಗಿದ್ದಾರೆ

ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ರೈತರ ಪರಿಸ್ಠಿತಿ ಸಾಕಷ್ಟು ಸುಧಾರಿಸಿದೆ ದೇಶದ ರೈತರ ಅಭ್ಯದಯಕ್ಕಾಗಿ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ

ಐದು ದಿನಗಳ ಕಾಲ ನಡೆಯಲಿರುವ ಏರೋ ಇಂಡಿಯಾ ಕಾರ್ಯಕ್ರಮದಲ್ಲಿ ಸಾರಾಂಗ್ ಹೆಲಿಕಾಪ್ಟರ್ ಸೂರ್ಯ ಕಿರಣ ವಿಮಾನಗಳು ದೇಶದಲ್ಲಿ ಅಭಿವೃದ್ಧಿಪಡಿಸಿರುವ ಎಲ್ಸಿಎ ತೇಜಸ್ ವಿಮಾನಗಳು ಹಾರಾಟ ಪ್ರದರ್ಶನದಲ್ಲಿ ಭಾಗಿಯಾಗಲಿವೆ ಇದೇ ಮೊದಲ ಬಾರಿಗೆ ಎನ್ಎಎಲ್ ಅಭಿವೃದ್ಧಿಪಡಿಸಿರುವ ಹಗುರ ಪ್ರಯಾಣಿಕರ ವಿಮಾನ ಸಾರಸ್ ಸಹ ಹಾರಾಟ ಪ್ರದರ್ಶನದಲ್ಲಿ ಭಾಗಿಯಾಗಲಿವೆ